ಕಾರ್ಮಿಕ ಕಾನೂನುಗಳ ಸುಧಾರಣೆ ಉದ್ಲೋಗಿಗಳು ಮತ್ತು ಉದ್ಲೋಗದಾತರ ಸ್ನೇಹಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಹೇಳಿಕೆ

ಸಹಕಾರಿ ಸಂಘದ ಬ್ಯಾಂಕುಗಳಿಂದ ಅತಿಸಣ್ಣ

ಇದು ಉದ್ಯೋಗಿಗಳು ಮತ್ತು ಉದ್ಯೋಗದಾತರ ಸ್ನೇಹಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹೇಳಿದ್ದಾರೆ ದೇಶಕ್ಕೆ ವಿದೇಶಿ ಹೂಡಿಕೆ ಆಕರ್ಷಿಸುವ ಉದ್ದೇಶದಿಂದ ಕೆನಡಾದಲ್ಲಿ ನಡೆಯುವ ಇನ್ನೆಸ್ಟ್ ಇಂಡಿಯಾ ಸಮಾವೇಶದಲ್ಲಿ ವರ್ಚುವಲ್ ವೇದಿಕೆ ಮೂಲಕ ಮಾತನಾಡಿದ ಅವರು ಕಾರ್ಮಿಕ ಕಾನೂನುಗಳ ಸುಧಾರಣೆಯಿಂದಾಗಿ ದೇಶದಲ್ಲಿ ಸುಲಭ ಉದ್ದಮಕ್ಕೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ಕಾರ್ಮಿಕ ಮತ್ತು ಕೃಷಿ ಕ್ಷೇತ್ರದ ಸುಧಾರಣೆಗಳಿಂದಾಗಿ ಈ ಕ್ಷೇತ್ರದಲ್ಲಿ ಬಾಸಗಿ ಪಾಲುದಾರರು ಪಾಲ್ಗೊಳ್ಳಲು ಸಹಕಾರಿಯಾಗಲಿದ್ದು ರೈತರಿಗೆ ಅನುಕೂಲವಾಗಲಿದೆ ಎಂದು ಹೇಳದರು ಭಾರತ ಕೆನಡಾ ದ್ವಿಪಕ್ಷೀಯ ಒಪ್ಪಂದದಿಂದಾಗಿ ಉಭಯ ದೇಶಗಳಲ್ಲಿ ವ್ಯಾಪಾರ ಹೂಡಿಕೆ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಉತ್ತಮ ಬಾಂಧವ್ನ ಬಲವರ್ಧನೆಗೆ ಸಹಕಾರಿಯಾಗಲಿದೆ ಭಾರತದಲ್ಲಿ ಬಂಡವಾಳ ಹೂಡಲು ಮುಂದೆ ಬನ್ನಿ ಎಂದು ಅವರು ಕರೆ ನೀಡಿದರು ಕೊರೋನಾ ಸೋಂಕು ತಡೆಗಟ್ಲಲು ಲಾಕ್ಡೌನ್ ಜಾರಿ ಸೇರಿದಂತೆ ಇನ್ನಿತರೆ ಕ್ರಮಗಳಂದಾಗಿ ತೊಂದರೆಗೊಳಗಾದ ಬಡ ಜನರು ಹಾಗೂ ಸಣ್ಣ ಉದ್ಲಮೆದಾರರ ಹಿತ ಕಾಪಾಡಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು

ಕೊರೋನಾ ಸೋಂಕಿಗೆ ಸೂಕ್ತ ಚಿಕಿತ್ಸೆ ಇನ್ನೂ ಲಭ್ಯವಿಲ್ಲ ಮಾಸ್ಕ್ ಬಳಕೆ ಸಾಬೂನು ಅಥವಾ ಸ್ಥಾನಿಟೈಸರ್ ಬಳಸಿ ಆಗಾಗ ಕೈಗಳನ್ನು ತೊಳೆಯುವುದು ಮತ್ತು ಪರಸ್ಪರ ಸುರಕ್ಷಿತ ಅಂತರ ಪಾಲನೆ ಈ ಮೂರು ಕಡ್ಡಾಯ ನಿಯಮಗಳನ್ನು ಜನರು ಅವಶ್ಯವಾಗಿ ಅನುಸರಿಸುವುದೊಂದೇ ಈ ವೈರಾಣು ಸೋಂಕಿನ ವಿರುದ್ಧ ಸದ್ದಕ್ಕೆ ಲಭ್ಯವಿರುವ ಉಪಾಯಗಳಾಗಿವೆ ಎಂದರು ಕೊರೋನಾ ಸೋಂಕಿಗೆ ಚಿಕಿತ್ಲೆ ಅಥವಾ ಲಸಿಕೆ ಮುಕ್ತವಾಗಿ ಲಭ್ಧವಾಗುವವರೆಗೂ ಬೇಜವಾಬ್ದಾರ ನಡವಳಕೆ ಸೋಂಕಿಗೆ ನೀಡುವ ಆಹ್ವಾನ ಎನ್ನುವುದನ್ನು ಜನರು ಅರ್ಥ ಮಾಡಿಕೊಳ್ಳಬೇಕು ಈ ಜಾಗತಿಕ ಪಿಡುಗಿನ ವಿರುದ್ಧ ಒಗ್ಗಟ್ಟನ ಹೋರಾಟ ಅತ್ಯಗತ್ಯವಾಗಿದೆ ಇದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಈ ತಿಂಗಳು ಮತ್ತು ಮುಂಬರುವ ಎರಡು ತಿಂಗಳು ದೇಶದಲ್ಲಿ ದೊಡ್ಡ ಹಬ್ಬ ಉತ್ತವ ಜಾತ್ರೆಗಳು ನಡೆಯುವ ದಿನಗಳಾಗಿವೆ ಸಂಭ್ರಮಾಚರಣೆ ವೇಳೆ ಕೊಂಚ ಎಚ್ಚರ ತಪ್ಪಿದರೂ ಸೋಂಕು ಹೆಚ್ಚು ಪರಡುತ್ತದೆ ಈ ಬಗ್ಗೆ ಜನರು ಕಟ್ಟೆಚ್ಚರ ವಹಿಸಬೇಕಾಗಿದೆ ಎಂದರು ಸೋಂಕು ಪ್ರಕರಣಗಳು ಅಧಿಕವಾಗಿರುವ ಜಿಲ್ಲೆಗಳಲ್ಲಿ ಪ್ರತಿಯೊಬ್ಬ ನಾಗರಿಕನನ್ನು ಸುಲಭವಾಗಿ ತಲುಪಬಲ್ಲ ಸರಳ ಸಂದೇಶಗಳನ್ನು ಎಲ್ಲಾ ಮಾಧ್ಯಮಗಳ ಮೂಲಕ ಪ್ರಚಾರಪಡಿಸಲಾಗುವುದು ಕೊರೋನಾ ಪಿಡುಗಿನ ವಿರುದ್ಧ ಹೋರಾಡುತ್ತಿರುವ ವೈದ್ಯರು ವೈದ್ಯಕೀಯ ಸಿಬ್ಬಂದಿ ನೈರ್ಮಲ್ಯ ಸಿಬ್ಬಂದಿ ಸೇರಿದಂತೆ ಎಲ್ಲ ಮುಂಚೂಣಿ ಕಾರ್ಕರ್ತರು ಮತ್ತು ಸರ್ಕಾರದ ಯೋಜನೆಗಳ ಫಲಾನುಭವಿಗಳು ಭಾಗವಹಿಸುವ ರ್ಡಾಲಿ ಮೆರವಣಿಗೆಗಳಲ್ಲಿ ಕೊರೋನಾ ಮುನ್ನೆಚ್ಚರಿಕೆ ತ್ರಮಗಳನ್ನು ಕೈಗೊಳ್ಳಬೇಕೆಂದು ಹೇಳಿದರು ದೇಶಾದ್ಯಂತ ಎಲ್ಲ ಸರ್ಕಾರೀ ಕಚೇರಿಗಳ ಆವರಣದಲ್ಲಿ ಕೊರೋನಾ ಎಚ್ಚರಿಕೆ ಸಂದೇಶದ ಭಿತ್ತಿ ಚಿತ್ರಗಳು ಎಲೆಕ್ಟಾನಿಕ್ ಪ್ರಚಾರ ಬೋರ್ಡ್ಗಳನ್ನು ಅಳವಡಿಸಲಾಗುವುದು ಸ್ಥಳೀಯ ಮತ್ತು ರಾಷ್ಟೀಯ ಮಟ್ಟದ ಜನಪ್ರಿಯ ವ್ಯಕ್ತಿಗಳು ಈ ಕಡ್ಡಾಯ ನಿಯಮಗಳ ಪಾಲನೆ ಅಗತ್ಯವನ್ನು ಜನರಿಗೆ ತಲುಪಿಸಲಿದ್ದಾರೆ ಕೊರೋನಾ ಸೋಂಕಿನ ವಿರುದ್ಧ ವಹಿಸಬೇಕಾಗಿರುವ ವಯಕ್ತಿಕ ಎಚ್ಚರಿಕೆ ಕ್ರಮಗಳನ್ನು ಸಂಚಾರಿ ವಾಹನಗಳ ಮೂಲಕ ಪ್ರಚಾರ ಮಾಡಲಾಗುವುದು ರೇಡಿಯೋ ಮಾಧ್ಯಮದ ಮೂಲಕ ಸಂದೇಶಗಳ ಪ್ರಸಾರ ಕರಪತ್ರಗಳ ಮೂಲಕ ಜನರಿಗೆ ಸೂಕ್ತ ಎಚ್ಚರಿಕೆ ಸ್ಥಳೀಯ ಕೇಬಲ್ ಆಪರೇಟರ್ಗಳ ಬೆಂಬಲದೊಂದಿಗೆ ಕೋವಿಡ್ ಸಂದೇಶಗಳ ಪ್ರಸಾರ ಸೇರಿದಂತೆ ಸಂಯೋಜಿತ ಮಾಧ್ಯಮ ಪ್ರಚಾರದ ಮೂಲಕ ದೇಶವಾಸಿಗಳಿಗೆ ಈ ಎಲ್ಲ ಪ್ರಯತ್ನಗಳನ್ನು ಮನವರಿಕೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ಸಂಘಟಿತ ಪ್ರಯತ್ನ ಮತ್ತು ಹೋರಾಟದ ಪ್ರಯತ್ನವಾಗಿ ಅನೇಕ ಜೀವಗಳನ್ನು ಉಳಿಸುವ ನಿಟ್ಟನಲ್ಲಿ ನಾಗರೀಕರು ಈ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಕೇಂದ್ರ ಮಾಹಿತಿ ಮತ್ತು ಪ್ರಸಾರಖಾತೆ ಸಚಿವ ಪ್ರಕಾಶ್ ಜವಾಡೇಕರ್ ಅತಿ ಹೆಚ್ಚು ಸೋಂಕು ದಾಖಲಾಗುತ್ತಿರುವ ರಾಜ್ಯಗಳು ಮತ್ತು ಜಿಲ್ಲೆಗಳಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ತ್ರಮಗಳು ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಮಾಡುವುದಾಗಿ ಅವರು ತಿಳಿಸಿದರು ಕೊರೋನಾ ಸೋಂಕಿನ ವಿರುದ್ಧ ಸರ್ಕಾರದ ಮಾರ್ಗಸೂಚಿಗಳನ್ನು ಜನರು ಪಾಲನೆ ಮಾಡುತ್ತಿರುವ ಕ್ರಮವನ್ನು ಬಾಲಿವುಡ್ನ ಹಿರಿಯ ನಟ ಅಮಿತಾಭ್ ಬಚ್ಟನ್ ಶ್ಲಾಘಿಸಿದ್ದಾರೆ ಕೊರೋನಾ ಸೋಂಕಿನ ವಿರುದ್ಧ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಆರಂಭಿಸಿರುವ ಜನಾಂದೋಲನದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳುತ್ತಿರುವ ತ್ರಮವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಶ್ಲಾಘಿಸಿದ್ದಾರೆ ಈ ಸಂಬಂಧ ಟ್ವೀಟ್ ಮಾಡಿರುವ ಅವರು ದೇಶವಾಸಿಗಳನ್ನು ಒಟ್ಟಾಗಿ ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಟ ಮಾಡುವ ಅಗತ್ಯವಿದೆ ಎಂದು ಹೇಳಿದ್ದಾರೆ

ದೇಶದಲ್ಲಿ ಕೊರೋನಾ ಸೋಂಕಿತರ ಚೇತರಿಕೆ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗುತ್ತಿದೆ

ಯುದ್ದ ಮತ್ತು ಶಾಂತಿ ಪ್ರಕ್ರಿಯೆಯಲ್ಲಿ ದೇಶ ಹೆಮ್ನೆ ಪಡುವಂತ ಕೆಲಸ ಮಾಡುತ್ತಿದೆ ಎಂದು ಹೇಳದ್ದಾರೆ ಶ್ರಧಾನಮಂತ್ರಿ ನರೇಂದ್ರಮೋದಿ ಅವರು ದೇಶವನ್ನು ಸುರಕ್ಷಿತವಾಗಿಡುವ ನಿಟ್ಲಿನಲ್ಲಿ ಆಕಾಶದಲ್ಲಿ ವಾಯುಪಡೆ ಗಮನಾರ್ಹ ಕೆಲಸ ಮಾಡುತ್ತಿದೆ ಧ್ವೆರ್ಯ ಶೌರ್ಯ ಮತ್ತು ಸಮರ್ಪಣಾ ಭಾವದಿಂದ ಭಾರತ ಮಾತೆಯನ್ನು ವಾಯುಪಡೆ ಸೇನಾನಿಗಳು ರಕ್ಷಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಾಯುಸೇನೆಯ ಸಿಬ್ಬಂದಿ ಯಾವುದೇ ಕ್ಷಣದಲ್ಲಿ ಎದುರಾಗುವ ಸಮಸ್ವೆಗಳನ್ನು ಎದುರಿಸಲು ಸರ್ವ ಸರ್ವಸನ್ನದ್ದರಾಗಿವೆ ಎಂದು ತಿಳಿಸಿದ್ದಾರೆ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಆರ್

ಬದೋರಿಯಾ ತಕ್ಷಣಕ್ಕೆ ಎದುರಾಗುವ ಸಮಸ್ಥೆ ಮತ್ತು ಸವಾಲುಗಳನ್ನು ಎದುರಿಸುವ ಕಾರ್ಯಕ್ಷಮತೆಯನ್ನು ಹೊಂದಿದೆ ಎಂದು ಅವರು ಹೇಳದ್ದಾರೆ

ಈ ಸಂಬಂಧ ಹೇಳಿಕೆ ನೀಡಿರುವ ಆರ್ಬಿಐ ಆರಂಭದಲ್ಲಿ ಈ ಯೋಜನೆ ಎರಡು ವರ್ಷದ್ದಾಗಿತ್ತು

ಒಂದು ಕೋಟ ರೂಪಾಯಿವರೆಗಿನ ದುಡಿಯುವ ಬಂಡವಾಳದೊಂದಿಗೆ ಕೆಲಸ ಮಾಡುವ ಉದ್ದಮಗಳಿಗೆ ಇದು ಅನುಕೂಲವಾಗಲಿದೆ ಎಂದು ತಿಳಿಸಿದೆ ಈ ಸಂಬಂಧ ಸಹಕಾರಿ ಬ್ಲಾಂಕುಗಳು ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಅಗತ್ತ್ವ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಹೇಳದೆ

ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ಲು

ಮೊದಲ ಹಂತದ ಚುನಾವಣಾ ಕಣದಲ್ಲಿ ಬಿಜೆಪಿಯ ಹಿರಿಯ ನಾಯಕ ಕ್ನಷಿ ಸಚಿವ ಪ್ರೇಮ್ ಕುಮಾರ್ ಸಚಿವರಾದ ಜೈ ಕುಮಾರ್ ಸಿಂಗ್ ರಾಮ್ ನಾರಾಯಣ್ ಮಂಡಲ್ ಮಾಜಿ ಮುಖ್ಯಮಂತ್ರಿ ಜಿತಿನ್ ರಾಮ್ ಮಾಯಿ ಸೇರಿದಂತೆ ಪ್ರಮುಖರು ಕಣದಲ್ಲಿದ್ದಾರೆ

ಈಗಾಗಲೇ ಸ್ವಾರ್ ಪ್ರಚಾರಕರ ಪಟ್ಟಿಯನ್ನು ಸಲ್ಲಿಸಿರುವ ರಾಜಕೀಯ ಪಕ್ಷಗಳು ಪರಿಷ್ಠತ ಪಟ್ಟಿಯನ್ನು ನಿಗದಿತ ಅವಧಿಯೊಳಗೆ ಮತ್ತೆ ಸಲ್ಲಿಸಬೇಕು